ಮೈಸೂರಿನಲ್ಲಿ ದಸರಾ ಮಹೋತ್ಸವದ ವಿವಿಧ ಕಾರ್ಯಕ್ರಮಗಳ ಆಕರ್ಷಣೆ

ಸಮರ್ಥ ಮತ್ತು ಅನುಭವೀ ಸಾರ್ವಜನಿಕ ವಲಯದ ಸಂಸ್ಥೆಗಳಿಗೇ ರಕ್ಷಣಾ ಇಲಾಖೆಯ ಗುತ್ತಿಗೆಗಳು ದೊರೆಯಬೇಕು ರಾಮಲ್ ಗಾಂಧಿ ಆಗ್ರಹ

ಕೇಂದ್ರ ಸರ್ಕಾರದ ಅನುದಾನ ವಿನಿಯೋಗಕ್ಕೆ ಅಡ್ಡಿ ಕೂಡದು ಸದಾನಂದ ಗೌಡ ತಾಕೀತು

ಇಂದು ಬೆಳಿಗ್ಗೆ ಓಪನ್ ಸ್ಟೀಟ್ ಉತ್ಸವ ಆರಂಭವಾಯಿತು ಯುವ ದಸರಾ ನಡೆಯುತ್ತಿರುವ ಮಹಾರಾಜ ಕಾಲೇಜು ಮೈದಾನ ಸಮೀಪದ ಬುಲ್ವಾರ್ಡ್ನಲ್ಲಿ ನಡೆದಿರುವ ಉತ್ಸವದಲ್ಲಿ ಯುವ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಚಿತ್ರಕಲೆ ಮತ್ತು ಭಾವಚಿತ್ರಗಳ ಸ್ಪರ್ಧೆ ಜಾದು ಪ್ರದರ್ಶನ ಗೊಂಬೆ ಆಬ ಕಥೆ ಹೇಳುವುದು ಸೈಕ್ಷಿಂಗ್ ಸೈಟಿಂಗ್ ಮಕ್ಕಳಿಗಾಗಿ ಪಲವು ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಆಧುನಿಕ ನೃತ್ಯ ಜಾನಪದ ನೃತ್ಯ ವಿವಿಧ ರಾಜ್ಯಗಳ ವಾದ್ಯ ವೃಂದಗಳು ಯಕ್ಷಗಾನ ಮತ್ತು ಕಾರ್ಟೂನ್ ಪಾತ್ರಧಾರಿಗಳು ವೀಕ್ಷಕರನ್ನು ರಂಜಿಸುತ್ತಿದ್ದಾರೆ ಬೆಂಗಳೂರು ಮತ್ತು ಮೈಸೂರಿನ ಹಲವು ಆಹಾರ ತಯಾರಕರ ಸಂಜಾರಿ ಹೋಟೆಲ್ಗಳು ಭಾಗವಹಿಸಿವೆ ಇಂದು ಬೆಳಿಗ್ಗೆ ವಾಯುಪಡೆಯ ಸಿಬ್ಬಂದಿ ಬನ್ನಿಮಂಟಪದಲ್ಲಿ ನಾಳೆ ನಡೆಯಲಿರುವ ಏರ್ ಷೋಗೆ ತಾಲೀಮು ನಡೆಸಿದರು ಆಕಾಶದಲ್ಲಿ ಈ ಸಿಬ್ಬಂದಿ ಪ್ರದರ್ಶಿಸುವ ಚಮತ್ಕಾರ ವೀಕ್ಷಣೆಗೆ ಇಂದೂ ಕೂಡ ಜನಸಾಗರವೇ ಪರಿದು ಬಂದಿತ್ತು ರೈತ ದಸರಾ ಅಂಗವಾಗಿ ಇಂದು ಗ್ರಾಮೀಣ ಕ್ರೀಡಾ ಸ್ಪರ್ಧೆಗಳು ನಡೆಯುತ್ತಿವೆ ಗೊಬ್ಬರದ ಮೂಟೆ ಹೊತ್ತು ಓಟ ಕಲ್ಲಿನ ಭಾರಿ ಗುಂಡುಗಳನ್ನು ಎತ್ತುವುದು ಮೊದಲಾದ ಕ್ರೀಡೆಗಳು ಜನರನ್ನು ರಂಜಿಸುತ್ತಿವೆ ದೇವರಾಜ ಅರಸು ವಿವಿಧೋದ್ದೇಶ ಕ್ರೀಡಾಂಗಣದಲ್ಲಿ ದಸರಾ ಕುಸ್ತಿ ಪಂದ್ಕಾವಳಿಯ ಸೆಮಿಫೈನಲ್ ಪಂದ್ಕ ಇಂದು ಮಧ್ಕಾಷ್ನ ನಡೆಯಲಿದೆ ಲಲಿತ್ ಮಹಲ್ ಹೆಲಿಪ್ಟಾಡ್ನಿಂದ ಮೈಸೂರು ನಗರ ವೀಕ್ಷಣೆಯ ಹೆಲಿರೈಡ್ಗೆ ಇಂದು ಬೆಳಿಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ

ದಸರಾ ಮುಕ್ತಾಯದವರೆಗೂ ಹೆಲಿಕಾಪ್ಪರ್ ಜಾಲಿರೈಡ್ ಮುಂದುವರೆಯಲಿದೆ ಪಲವು ಯೋಗಕೇಂದ್ರಗಳು ಚಾಮುಂಡಿ ಬೆಟ್ಟದ ಮೇಲೆ ಇಂದು ಬೆಳಗ್ಗೆ ಯೋಗ ಪ್ರದರ್ಶನವನ್ನು ಆಯೋಜಿಸಿದ್ದವು

ಪ್ರವಾಸಿಗರಿಗೆ ಮೈಸೂರಿನ ಪಾರಂಪರಿಕ ಕಟ್ಟಡಗಳ ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ಇಂದು ಟಾಂಗಾ ಸವಾರಿ ಆಯೋಜಿಸಲಾಗಿತ್ತು ಮರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯಿಂದ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮಕ್ಕೆ ಪ್ರವಾಸೋದ್ಯಮ ಸಚಿವ ಸಾ

ಇತಿಹಾಸ ಮತ್ತು ಪುರಾತತ್ವ ತಜ್ಞರಾದ ಡಾ

ರಂಗರಾಜು ಪಾಗೂ ಈಚನೂರು ಕುಮಾರ್ ಪಾರಂಪರಿಕ ಕಟ್ಟಡಗಳ ಪರಿಚಯ ಮಾಡಿಕೊಟ್ಟರು ಮೈಸೂರು ಸೀಮೆಯ ಪಾರಂಪರಿಕ ಉಡುಮ ಧರಿಸಿದ ದಂಪತಿಗಳು ಟಾಂಗಾ ಸವಾರಿಯಲ್ಲಿ ಭಾಗವಹಿಸಿದ್ದು ಆಕರ್ಷಕವಾಗಿತ್ತು ದಸರಾ ಮಹೋತ್ಸವ ವೀಕ್ಷಣೆಗೆ ಮೈಸೂರಿಗೆ ಪ್ರವಾಸಿಗರ ಆಗಮನ ಹೆಚ್ಚಾಗಿದೆ ಎಂದು ನಮ್ಮ ಮೈಸೂರು ಪ್ರತಿನಿಧಿ ನಂಜುಂಡಸ್ವಾಮಿ ವರದಿ ಮಾಡಿದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲೂ ದಸರಾ ಮಹೋತ್ಸವಕ್ಕೆ ಇಂದು ವಿದ್ದುಕ್ತ ಚಾಲನೆ ದೊರೆಯಿತು ಚಾಮರಾಜೇಶ್ವರ ದೇವಾಲಯದಲ್ಲಿ ದೀಪ ಬೆಳಗುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿ

ಸ್ಥಳೀಯ ಕಲಾ ತಂಡಗಳಿಂದ ಪ್ರದರ್ಶವನ್ನು ವಿರ್ಪಡಿಸಲಾಗಿತ್ತು ದಸರಾ ಸಂದರ್ಭದಲ್ಲಿ ಚಾಮರಾಜನಗರದ ಚಲನಚಿತ್ರ ಮಂದಿರಗಳಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ದಸರಾ ಚಲನಚಿತ್ರೋತ್ಸವವನ್ನು ಆಯೋಜಿಸಿದೆ ಎಂದು ನಮ್ಮ ಪ್ರತಿನಿಧಿ ನಾಗೇಶ್ ಸೊಸ್ಲೆ ವರದಿ ಮಾಡಿದ್ದಾರೆ

ಫ್ರಾನ್ಸ್ ದೇಶದೊಂದಿಗೆ ರಫೆಲ್ ಯುದ್ಧ ವಿಮಾನ ಖರೀದಿ ಗುತ್ತಿಗೆ ಒಪ್ಪಂದ ವಿಚಾರ ಕುರಿತಂತೆ ಈ ಸಂವಾದವನ್ನು ಆಯೋಜಿಸಲಾಗಿತ್ತು

ಯುದ್ಧ ವಿಮಾನಗಳ ತಯಾರಿಕೆಯಲ್ಲಿ ಹಿಂದೂಸ್ಥಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆಗೆ ಅನುಭವ ಸಾಲದು ಎಂದು ರಕ್ಷಣಾ ಸಚಿವರು ಪೇಳಿರುವುದು ಸರಿಯಲ್ಲ ಯುದ್ಧ ವಿಮಾನಗಳ ತಯಾರಿಕೆಯಲ್ಲಿ ದಶಕಗಳ ಅನುಭವ ಇರುವ ಸಮರ್ಥ ಸಂಸ್ಥೆಯನ್ನು ಕಡೆಗಣಿಸಿ ಅನುಭವ ಇಲ್ಲದ ಖಾಸಗಿ ಕಂಪೆನಿಗೆ ಕೋಟ್ಕಾಂತರ ರೂಪಾಯಿ ಲಾಭ ಮಾಡಿಕೊಡಲಾಗಿದೆ ಎಂದು ರಾಪುಲ್ಗಾಂಧಿ ಆರೋಪಿಸಿದರು ಸಾರ್ವಜನಿಕ ಸ್ವಾಮ್ಕದ ಎಲ್ಲಾ ಸಂಸ್ಥೆಗಳು ದೇಶದ ರಕ್ಷಣಾ ವ್ಯವಸ್ಥೆಯ ಬೆನ್ನೆಲುಬಿದ್ದಂತೆ ರಕ್ಷಣಾ ವಲಯದ ಎಲ್ಲಾ ಬೇಡಿಕೆ ಗುತ್ತಿಗೆಗಳೂ ಈ ಸಂಸ್ಥೆಗಳಿಗೇ ದೊರೆಯಬೇಕು ಎನ್ನುವುದು ಕಾಂಗ್ರೆಸ್ ಪಕ್ಷದ ನಿಲುವಾಗಿದೆ ಎಂದು ರಾಹುಲ್ಗಾಂಧಿ ಹೇಳಿದರು

ಅನಾವೃಷ್ಟಿಯಿಂದ ಆಗಿರುವ ಪರಿಶ್ಧಿತಿಗೆ ಸಮ್ಮಿಶ್ರ ಸರ್ಕಾರ ಸ್ವಂದಿಸುತ್ತಿಲ್ಲ ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶೋಭಾ ಕರಂದ್ಲಾಜೆ ಆಪಾದಿಸಿದ್ದಾರೆ

ವಿಧಾನಸೌಧದ ಮುಂದೆ ಮೈತ್ರಿ ಸರ್ಕಾರ ರಚನೆಗೆ ಮುಖ್ಯಮಂತ್ರಿ ಪ್ರಮಾಣವಚನ ಸ್ವೀಕರಿಸಿದಾಗ ಮಪಾಮೈತ್ರಿಕೂಟದ ಶಕ್ತಿ ಪ್ರದರ್ಶನ ನಡೆದಿತ್ತು ಆದರೆ ಈಗ ಬಿಎಸ್ಪಿ ಶಾಸಕ ಎನ್ ಮಹೇಶ್ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮೂಲಕ ಮೈತ್ರಿಕೂಟಕ್ಕೆ ಒನ್ನಡೆಯಾಗಿದೆ

ರಾಪುಲ್ ಗಾಂಧಿ ಒಂದು ರಾಜಕೀಯ ಪಕ್ಷದ ಅಧ್ಯಕ್ಷರು ಮಾತ್ರ ಎಚ್ಎಎಲ್ ಸಿಬ್ಬಂದಿಯೊಂದಿಗೆ ಸಭೆ ನಡೆಸುವ ಅಧಿಕಾರ ಅವರಿಗಿಲ್ಲ ಸರ್ಕಾರಿ ಕಟ್ಟಡಗಳ ನಡುವಿರುವ ಮಿನ್ಸ್ ಚೌಕದಲ್ಲಿ ರಾಜಕೀಯ ಚಟುವಟಿಕೆಗಳಿಗೆ ನಿರ್ಬಂಧವಿದೆ ಅಲ್ಲಿ ಸಭೆ ನಡೆಸಲು ರಾಹುಲ್ಗಾಂಧಿ ಅವರಿಗೆ ಅನುಮತಿ ಹೇಗೆ ದೊರೆಯಿತು ರಾಹುಲ್ ಗಾಂಧಿ ಗೊಂದಲ ಸೃಷ್ಠಿ ಮಾಡಲು ಸರ್ಕಾರಿ ಕಚೇರಿಗಳ ಸಮೀಪ ಅನಧಿಕೃತ ಸಭೆ ನಡೆಸುತ್ತಿದ್ದಾರೆ ಎಂದು ಶೋಭಾ ಕರಂದ್ಲಾಜೆ ದೂರಿದರು

ಉಪ ಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪಕ್ಷದ ರಾಜ್ಯ ಉಸ್ತುವಾರಿ ಕೆ

ವೇಣುಗೋಪಾಲ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೂ ಸಚಿವ ಡಿ

ಶಿವಕುಮಾರ್ ಸೇರಿದಂತೆ ಪಲವು ನಾಯಕರು ಉಪಶ್ಥಿತರಿದ್ದರು

ಸದಾನಂದ ಗೌಡ ಆರೋಪಿಸಿದ್ದಾರೆ ಬೆಂಗಳೂರು ದಾಸರಪಳ್ಳಿ ಕ್ಷೇತ್ರದ ಮಲ್ಲಸಂದ್ರ ವಾರ್ಡ್ನಲ್ಲಿ ಅಮೃತ್ ಯೋಜನೆಯ ಪಲವು ಕಾರ್ಯತ್ರಮಗಳಿಗೆ ಇಂದು ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ದೇಶದ ಸಮಗ್ರ ಅಭಿವೃದ್ಧಿ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ರೂಪಿಸಿದೆ ಕೇಂದ್ರದ ಯೋಜನೆ ಎನ್ನುವ ಕಾರಣಕ್ಕೆ ಅಡ್ಡಿಪಡಿಸುವುದು ಸೂಕ್ತವಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಮುಕ್ತ ಮನೋಭಾವ ಅಗತ್ತವೆಂದು ಅವರು ಹೇಳಿದರು ಮಂಡ್ಕ ಲೋಕಸಭಾ ಉಪಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿಯನ್ನು ಸದ್ಯದಲ್ಲೇ ಪ್ರಕಟಿಸಲಾಗುವುದೆಂದು ಪಕ್ಷದ ವರಿಷ್ಠರಾದ ಎಚ್

ಹಾಸನ ಜಿಲ್ಲೆ ಅರಕಲಗೂಡಿನಲ್ಲಿಂದು ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ರಾಮನಗರ ವಿಧಾನಸಭಾ ಉಪ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಯ ಆಯ್ಕೆ ಅಂಪಿಮವಾಗಿದೆ ಎಂದರುಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸ್ಥಾನಕ್ಕೆ ಎನ್

ಇದಕ್ಕೂ ಮಹಾಘಟಬಂಧನಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದರು

ಈ ಪ್ರದೇಶದಲ್ಲಿ ಕಳೆದ ವಾರ ಮನೆಯೊಂದಕ್ಕೆ ನಿಷೇಧಿತ ಸಿಪಿಐ ಮಾವೋವಾದಿ ನಕ್ಸಲರ ಗುಂಪು ಭೇಟಿ ನೀಡಿತ್ತು ಎನ್ನುವ ಮಾಹಿತಿಯ ಮೇಲೆ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದೆ

ದಾವಣಗೆರೆಯಲ್ಲಿಂದು ದಸರಾ ಪಬ್ದದ ಅಂಗವಾಗಿ ಹಿಂದೂ ಜಾಗರಣಾ ವೇದಿಕೆ ಮತ್ತು ಬಿಜೆಪಿ ಮಹಿಳಾ ಮೋರ್ಚಾವತಿಯಿಂದ ಬೈಕ್ ರ್ಕಾಲಿ ನಡೆಯಿತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಕೆ ಆರ್ ಜಯಶೀಲಾ ಚಾಲನೆ ನೀಡಿದರು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ರ್ಕಾಲಿಯಲ್ಲಿ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು

ಕೋಲಾರದ ಮಹಿಳಾ ಕಾಲೇಜಿಗೆ ಇಂದು ರಾಷ್ಟೀಯ ಪರಿತೀಲನೆ ಮತ್ತು ಮಾನ್ಯತೆ ಮಂಡಳಿಯ ಸದಸ್ಕರು ಭೇಟಿ ನೀಡಿ ಮೂಲ ಸೌಕರ್್ಯಗಳು ಮತ್ತು ಶೈಕ್ಷಣಿಕ ಪ್ರಗತಿಯ ಪರಿಶೀಲನೆ ನಡೆಸಿದರು

ದುಡಿಯುವ ಮಹಿಳೆಯರು ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ಸಂದರ್ಭಗಳಲ್ಲಿ ಸ್ವಯಂ ರಕ್ಷಣೆಗೆ ಅನುಸರಿಸಬೇಕಾದ ವಿಧಾನಗಳನ್ನು ಕಲಿಸುವ ವಿಡಿಯೋ ಚಿತ್ರವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ

ಈ ಬಾರ್ಗಳ ಮಾಲೀಕರಿಂದ ನಗದು ಮತ್ತು ಹುಕ್ಕಾ ಪರಿಕರಗಳನ್ನು ವಶಪಡಿಸಿಕೊಳ್ಳಲಾಗಿದೆ